ವಾರ್ತೆಗಳ ವಿವರ ಇಂದು ರಾಷ್ಷವ್ಯಾಪಿ ಲಾಕ್ಡೌನ್ನಿಂದ ಮೂರು ಹಂತದ ನಿರ್ಗಮನ ಯೋಜನೆಯ ಮೊದಲ ಹಂತದ ಕೊನೆಯ ದಿನ

ಅವಕಾಶ ಮಾಡಿಕೊಟ್ಟಿತ್ತು

ಆನ್ಲೈನ್ ಅಥವಾ ದೂರಶಿಕ್ಷಣಕ್ಕೆ ಅನುಮತಿ ಇದ್ದು ಇದಕ್ಕೆ ಪೋತ್ಸಾಹವಿದೆ

ವ್ವಕ್ತಿಗಳು ಮತ್ತು ಸರಕುಗಳ ಅಂತಾರಾಜ್ವ ಮತ್ತು ಅಂತರ್ ರಾಜ್ವಗಳ ಸಂಚಾರಕ್ಕೆ ಯಾವುದೇ ನಿರ್ಬಂಧವಿಲ್ಲ ಮೇಟೋ ರೈಲು ಸಿನೆಮಾ ಪಾಲ್ಗಳು ಈಜುಕೊಳಗಳು ಮನರಂಜನಾ ಉದ್ದಾನಗಳು ಸಿನಿಮಾ ಮಂದಿರಗಳು ಬಾರ್ಗಳು ಆಡಿಟೋರಿಯಂಗಳು ಸಭಾ ಮಂಟಪಗಳು ಹೆಚ್ಚು ಜನ ಸೇರುವ ಸಮಾರಂಭಗನ್ನು ಹೊರತುಪಡಿಸಿ ಕಂಟೈನ್ಮೇಂಟ್ ವಲಯಗಳ ಹೊರಗೆ ಇತರೆ ಚಟುವಟಿಕೆಗಳನ್ನು ನಡೆಸಲು ಅನುಮತಿ ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆ ಭಾರತದ ರಕ್ಷಣೆ

ದೇಶದ ಕೋಟ್ಡಾಂತರ ಅಂತರ್ಜಾಲ ಮತ್ತು ಮೊಬೈಲ್ ಬಳಕೆದಾರರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಭಾರತದ ಸೈಬರ್ಸ್ಲೇಸ್ ಸಾರ್ವಭೌಮತ್ವದ ಸುರಕ್ಷತೆಯ ಉದ್ದೇಶದೊಂದಿಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ ದೇಶದ ಸಾರ್ವಭೌಮತ್ವ ಮತ್ತು ನಾಗರಿಕರ ಖಾಸಗಿತನಕ್ಕೆ ಪಾನಿ ಮಾಡುವ ಇಂತಹ ಆ್ವಪ್ಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರಿಂದ ಬಲವಾದ ಕೂಗು ಕೇಳಿ ಬಂದಿದ್ದರಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಹಲವರು ಸರ್ಕಾರದ ನಿರ್ಧಾರಕ್ಕೆ ಬೆಂಬಲ ವ್ವಕ್ತಪಡಿಸಿ ಟ್ವಿಟ್ ಮಾಡಿದ್ದಾರೆ

ಬೆಂಗಳೂರಿನಲ್ಲಿ ನಿನ್ನೆ ಖಾಸಗಿ ಆಸ್ತ್ರೆಗಳ ವ್ಯವಸ್ಥಾಪಕರು ಮತ್ತು ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂಬೈ ದಿಲ್ಲಿ ಹಾಗೂ ಚೆನ್ನೈಗೆ ಹೋಲಿಸಿದರೆ ಬೆಂಗಳೂರಿನಲ್ಲಿ ಸೊಂಕಿತರ ಪ್ರಮಾಣ ಬಹಳ ಕಡಿಮೆ ಇದ್ದು ಸೋಂಕು ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಅಗತ್ತ ಎಂದು ಹೇಳಿದರು

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಗದಗ್ ಜಿಲ್ಲಾಧಿಕಾರಿ ಎಂ

ಧಾರವಾಡ ಜಿಲ್ಲಾಧಿಕಾರಿಯಾಗಿ ನಿತೇಶ್ ಕುಮಾರ್ ಗದಗ ಜಿಲ್ಲಾಧಿಕಾರಿಯಾಗಿ ಸುಂದರೇಶ ಬಾಬು ಕೊಪ್ಪಳ ಜಿಲ್ಲಾಧಿಕಾರಿಯಾಗಿ ವಿಕಾಸ್ ಕಿಶೋರ ಸುರಳಕರ್ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಭೂಬಲನ್ ಟಿ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ಎಂ

ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಅವರನ್ನು ಸರ್ವಶಿಕ್ಷಣ ಅಭಿಯಾನ ಸ್ವೇಟ್ ಪ್ರೊಜೆಕ್ಟ್ ಡೈರೆಕ್ಟರ್ ಆಗಿ ಸರ್ವ ಶಿಕ್ಷಣ ಅಭಿಯಾನದ ಯೋಜನಾ ನಿರ್ದೇಶಕ ಡಾ

ಟಿ

ಜಿಯಾವುಲ್ಲಾ ಅವರನ್ನು ಕೋಆಪರೇಟಿವ್ ಸೊಸೈಟೀಸ್ ನಿರ್ದೇಶಕರಾಗಿ ಬಿ

ಮಮತಾ ಅವರನ್ನು ಮೈಸೂರು ಶುಗರ್ ಕಂಪನಿ ಎಂಡಿಯಾಗಿ ಕೊಪ್ಪಳ ಜಿಲ್ವಾಧಿಕಾರಿ ಸುನೀಲ್ ಕುಮಾರ ಅವರನ್ನು ಬಿಬಿಎಂಪಿ ವಿಶೇಷ ಆಯುಕ್ತರಾಗಿ ಗಂಗೂಬಾಯಿ ಮಾನಕರ್ ಅವರನ್ನು ಬಾಗಲಕೋಟೆ ಜಿಲ್ಲಾ ಪಂಜಾಯತ್ ಸಿಇಒದಿಂದ ಅಟಲ್ ಜನಸ್ನೇಹಿ ಕೇಂದ್ರಕ್ಕೆ ವರ್ಗಾಯಿಸಲಾಗಿದೆ

ಯು ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ದೋರಣೆ ಖಂಡಿಸಿ ಕೆಪಿಸಿಸಿ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಸೈಕಲ್ ಚಳವಳಿ ಮತ್ತು ಪ್ರತಿಭಟನಾ ರ್ಕಾಲಿ ಆಯೋಜಿಸಲಾಗಿತ್ತು ಸೈಕಲ್ ಜಾಥಾದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ತ ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಮತ್ತು ಕಾರ್ಯಾಧ್ಯಕ್ಷ ಸಲೀಂ ಅಹ್ಮದ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು

ಕೊರೊನಾ ಪರಿಣಾಮ ಉದ್ದೋಗ ಇಲ್ಲದೆ ಪರದಾಡುತ್ತಿರುವ ಮಧ್ದಮ ವರ್ಗದ ಜನತೆ ಪಾಗೂ ಬೆಳೆದ ಬೆಳೆಗಳಿಗೆ ಸೂಕ್ಷ ಬೆಲೆ ಸಿಗದೆ ಕಂಗಾಲಾಗಿರುವ ರೈತರು ಇದರಿಂದ ಭಾರಿ ಹೊಡೆತ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು ಪೆಟ್ರೋಲ್ ಡೀಸೆಲ್ ದರ ಪೆಚ್ಚಳ ಖಂಡಿಸಿ ಕೊಪ್ಪಳ ಚಿಕ್ಕಬಳ್ಳಾಮರ ಗದಗ್ ದಕ್ಷಿಣ ಕನ್ನಡ ಮೈಸೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪೆಟ್ರೋಲ್ ಮತ್ತು ಡೀಸಲ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಪ್ರಕಿಕಿಯಿಸಿದ ಗೃಹ ಖಾತೆ ಸಚಿವ ಬಸವರಾಜ ಬೊಮ್ಮಾಯಿ ಕೊರೊನಾ ಭೀತಿ ಓನ್ನೆಲೆ ರಾಜ್ದದಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಿಲ್ಲ ಪರಿಸ್ಥಿತಿ ಹೀಗಿದ್ದರೂ ಪ್ರತಿಭಟನೆ ಕೈಗೆಕ್ತಿಕೊಂಡ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಎಫ್ಐಆರ್ ದಾಖಲಾಗುವುದು ಖಚಿತ ಎಂದು ಹೇಳಿದರು ಈಗ ಚುಟುಕು ಸುದ್ದಿ ಮಾಧ್ಯಮದವರು ಆಶಾ ಕಾರ್ಯಕರ್ತೆಯರಂತೆ ಕೊರೊನಾ ನಿಯಂತ್ರಣ ವಿಷಯದಲ್ಲಿ ಜನತೆಗೆ ಜಾಗೃತಿ ಮೂಡಿಸುವಲ್ಲಿ ಮತ್ತು ಸುದ್ದಿ ಪ್ರಸಾರ ಮಾಡುವಲ್ಲಿ ಶ್ರಮಿಸುತ್ತಿದ್ಲಾರೆ

ಕೊರೊನಾ ವೈರಸ್ ತಡೆಗೆ ಇದುವರೆಗೆ ಸರ್ಕಾರಿ ಸ್ವಾಮ್ನದ ಸಾರ್ವಜನಿಕ ಆಸ್ಪತ್ರೆಗಳು ಅವಿರತವಾಗಿ ಶ್ರಮಿಸುತ್ತಿವೆ ಇನ್ನು ಮುಂದೆ ಪ್ರಕರಣಗಳು ಪೆಚ್ಚಾಗುವ ಸಂಭವ ಇರುವುದರಿಂದ ಅನಿವಾರ್ಯವಾಗಿ ಖಾಸಗಿ ಆಸ್ತ್ರೆಗಳು ಕೊರೊನಾ ವಿರುದ್ದದ ಈ ಹೋರಾಟದಲ್ಲಿ ಸರ್ಕಾರದೊಂದಿಗೆ ಕೈಜೋಡಿಸಿ ಕೋವಿಡ್ ಚಿಕಿತ್ಸೆ ನೀಡಲು ಸನ್ನದ್ದವಾಗಬೇಕು ಎಂದು ಬೃಪತ್ ಮತ್ತು ಮಧ್ದಮ ಕ್ಲೆಗಾರಿಕಾ ಖಾತೆ ಸಚಿವ ಜಗದೀಶ್ ಶೆಟ್ಸರ್ ಧಾರವಾಡದಲ್ಲಿ ನಿನ್ನೆ ಹೇಳಿದ್ದಾರೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು